ಯಾವ ಕ್ಷೇತ್ರಗಳಲ್ಲಿ ಈ ಜಿಲ್ಲೆಗಳು ಹಿಂದುಳಿದಿವೆ ಎಂಬುದನ್ನು ಗುರುತಿಸಿ ಅವುಗಳನ್ನು ಅಭಿವೃದ್ದಿ ಪಡಿಸುವುದು ಅಗತ್ಯವಾಗಿದೆ

ದುರ್ಬಲ ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸಿದರೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಮೇಲೇರಲಿದೆ ಎಂದು ಪ್ರಧಾನಿ ತಿಳಿಸಿದರು ಇದಕ್ಕೂ ಮುನ್ನ ಮಾತನಾಡಿದ ಲೋಕಸಭಾ ಸ್ವೀಕರ್ ಸುಮಿತ್ತಾ ಮಹಾಜನ್ ಸರ್ಕಾರದ ಕಲ್ಲಾಣ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಕಟ್ಟಕಡೆಯ ವ್ಯಕ್ಷಿಗೆ ತಲುಪುವಂತಾಗಲು ಸಂಸದರು ಮತ್ತು ಶಾಸಕರು ಆದ್ಲತೆಯ ಗಮನ ನೀಡಬೇಕು ಜನಪ್ರತಿನಿಧಿಗಳು ಯಾವಾಗಲೂ ದೇಶದ ಪ್ರಗತಿಯ ಕಡೆಗೆ ಸದಾ ನಿಮ್ನ ಚಿಂತನೆ ಇರಲಿ ಎಂದು ಕರೆ ನೀಡಿದರು ನಾವಿರುವುದೇ ಪ್ರಗತಿಗಾಗಿ ಎಂಬುದು ಈ ಬಾರಿಯ ಎರಡು ದಿನಗಳ ರಾಷ್ವೀಯ ಜನಪ್ರತಿನಿಧಿಗಳ ಸಮಾವೇಶದ ಧ್ಲೇಯ ಘೋಷವಾಗಿದೆ ಎಂದು ಆಕಾಶವಾಣಿ ಬಾತ್ನೀದಾರರು ತಿಳಿಸಿದ್ದಾರೆ

ಈ ಬಗ್ಗೆ ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ದಾನುಯಲ್ ಮಕ್ರಾನ್ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದ್ಗಾರೆ ಯಾವುದೇ ರಾಷ್ಟ ಭಯೋತ್ವಾದನೆಯನ್ನು ಯಾವುದೇ ನೆಲೆಯಲ್ಲಿ ಸಮರ್ಥಿಸಿಕೊಳ್ಳುವುದನ್ನು ಒಪ್ಪಲಾಗದು ಈ ನಿಟ್ಲನಲ್ಲಿ ಎಲ್ಲ ರಾಷ್ಟಗಳು ಭಯೋತ್ವಾದನೆಯನ್ನು ಬೇರುಸಮೇತ ಕಿತ್ತೊಗೆಯಲು ಮುಂದಾಗಬೇಕು ಜಾಗತಿಕ ಸಮುದಾಯ ಒಟ್ಟಾಗಿ ಈ ಅನಿಷ್ಟವನ್ನು ತೊಲಗಿಸಲು ಕಾರ್ಯ ಪ್ರವೃತ್ತರಾಗಬೇಕು ಎಂದು ಅವರು ತಿಳಿಸಿದ್ದಾರೆ

ಭಾರತ ಪ್ರವಾಸದಲ್ಲಿರುವ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯಯಲ್ ಮಕ್ರಾನ್ ಅವರೊಂದಿಗೆ ದೆಹಲಿಯಲ್ಲಿಂದು ಮಾಧ್ವಮ ಉದ್ದೇಶಿಸಿ ಮಾತನಾಡಿದ ಅವರು ಪರಿಸರ ಸಾಗರ ಭದ್ರತೆ ಮತ್ತು ಸಂಪನ್ಸೂಲ ನೌಕಾಯಾನ ಮತ್ತು ವೈಮಾನಿಕ ಸಂಚಾರ ಹೆಚ್ಚಳಕ್ಕೆ ಭಾರತ ಮತ್ತು ಪ್ರಾನ್ಸ್ ಈಗಿರುವ ಸಹಕಾರವನ್ನು ಹೆಚ್ಚಿಸಲು ಬದ್ದವಾಗಿವೆ ಎಂದರು ಭಾರತೀಯ ಸಾಗರ ಪ್ರದೇಶಗಳ ಜಂಟಿ ಕಾರ್ಯತಂತ್ರ ಮುನ್ನೋಟವನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು ಭಾರತ ಮತ್ತು ಫ್ರಾನ್ಸ್ ಸಶಸ್ತ ಪಡೆಗಳ ಪರಸ್ವರ ಬೆಂಬಲವು ಉಭಯ ರಾಷ್ಟಗಳ ರಕ್ಷಣಾ ಸಹಕಾರದಲ್ಲಿ ಸುವರ್ಣ ಅಧ್ವಾಯ ಎಂದು ಬರೆಯಲಾಗಿದೆ ರಕ್ಷಣೆ ಭದ್ರತೆ ಬಾಹ್ಯಾಕಾಶ ಮತ್ತು ಉನ್ನತ ತಂತ್ರಜ್ಞಾನ ಕ್ಷೇತ್ರದ ದ್ವಿಪಕ್ಷೀಯ ಸಹಕಾರದಲ್ಲಿ ಉಭಯ ರಾಷ್ಷಗಳ ನಡುವೆ ಸುಧೀರ್ಘ ಇತಿಹಾಸವೇ ಇದೆ ಎಂದು ಪ್ರಧಾನಿ ಮೋದಿ ಬಣ್ಣಿಸಿದರು ನಂತರ ಮಾತನಾಡಿದ ಪ್ರಾನ್ಸ್ ಅಧ್ಯಕ್ಷ ಇಮಾನ್ಯಯಲ್ ಮಕ್ರಾನ್ ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಭಯೋತ್ವಾದನೆ ಬಹುದೊಡ್ಡ ಬೆದರಿಕೆಯಾಗಿ ಪರಿಣಮಿಸಿದೆ ಈ ಹಿನ್ನೆಲೆಯಲ್ಲಿ ವಿಶ್ವಾದ್ಯಂತ ಶಾಂತಿ ಸ್ಥಾಪಿಸುವುದು ಅತ್ವಗತ್ತ ಎಂದರು ಉಭಯ ರಾಷ್ಟಗಳು ಬಹಳಷ್ಟು ವಿಚಾರಗಳಲ್ಲಿ ಒಂದೇ ದೃಷ್ಟಿಕೋನ ಹೊಂದಿರುವ ಹಿನ್ನೆಲೆಯಲ್ಲಿ ಭಾರತವು ಪ್ರಾನ್ಸ್ನ ಮೊದಲ ಕಾರ್ಯತಂತ್ರ ಪಾಲುದಾರ ರಾಷ್ಟವಾಗಬೇಕು ಎಂದು ಅವರು ಮನವಿ ಮಾಡಿದರು

ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಈ ಮೊದಲ ಸಮಾವೇತ ಜರುಗಲಿದೆ ಸೌರಶಕ್ತಿಯ ಉತ್ತೇಜನ ತಂತ್ರಜ್ಞಾನ ವರ್ಗಾವಣೆ ಮತ್ತು ನಿಧಿ ಸಂಗ್ರಹ ವಿಷಯಗಳಿಗೆ ಸಂಬಂಧಿಸಿದ ಹಣಕಾಸು ವ್ಯವಸ್ಥೆಯ ಕುರಿತು ಸುದೀರ್ಘ ಸಮಾಲೋಚನೆ ನಡೆಯಲಿದೆ ನಾನಾ ರಾಷ್ಟಗಳು ಈ ಸಮಾವೇಶದಲ್ಲಿ ಭಾಗವಹಿಸಿ ಯಶಸ್ವೀ ಸೌರಶಕ್ತಿ ಯೋಜನೆಗಳನ್ನು ಸಮಾವೇಶದಲ್ಲಿ ಸಾದರಪಡಿಸಲಾಗುತ್ತದೆ ವಿವಿಧ ರಾಷ್ಟಗಳ ಅಧ್ಯಕ್ಷರು ಪ್ರಧಾನಿಗಳು ಸಚಿವರು ವಿಶ್ವಸಂಸ್ಥೆಯ ಗಣ್ಯರು ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ಗಳು ಜಾಗತಿಕ ಹಣಕಾಸು ಸಂಸ್ಥೆಯ ಅಧ್ವಕ್ಷರು ಮತ್ತು ಇಂಧನ ಸಂಸ್ಥೆಗಳ ಮುಖ್ಯಸ್ಥರು ಈ ಸಮಾವೇಶದಲ್ಲಿ ಪಾರ್ಗೊಳ್ಳಲಿದ್ದಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ನಾಳೆಯಿಂದ ಮಾರಿಷಸ್ ಹಾಗೂ ಮಡಗಾಸ್ಕರ್ ದೇಶಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ

ಈ ಭೇಟಿಯ ಸಂದರ್ಭದಲ್ಲಿ ನಾಲ್ಕು ತಿಳಿವಳಿಕೆ ವಿಜ್ಞಾಪನಾ ಪತ್ರಗಳಿಗೆ ಸಹಿ ಬೀಳುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದ್ದಾರೆ ಪ್ರವಾಸದ ಎರಡನೇ ಹಂತದಲ್ಲಿ ಬುಧವಾರ ರಾಷ್ಷಪತಿಯವರು ಮಡಗಾಸ್ಕರ್ ತಲುಪಲಿದ್ದಾರೆ

ಜಿಎಸ್ಟಿ ಆದಾಯ ತೆರಿಗೆ ವಿವರ ಸಲ್ಲಿಸುವ ಹೊಸ ವ್ಯವಸ್ಥೆ ಸಿದ್ಧವಾಗುತ್ತಿದ್ದು ಅದು ಅಂತಿಮಗೊಳ್ಳುವ ತನಕ ಈಗಿರುವ ವ್ಲವಸ್ಥೆ ಮುಂದುವರೆಯಲಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ತಿಳಿಸಿದ್ದಾರೆ

ರಫ್ತುದಾರರ ತೆರಿಗೆ ವಿನಾಯಿತಿ ನೀಡುವ ಗಡುವನ್ನು ಆರು ತಿಂಗಳ ಕಾಲ ವಿಸ್ತರಿಸಿ ಸೆಪ್ಟೆಂಬರ್ವರೆಗೆ ಮುಂದೂಡಲಾಗಿದೆ

ಅಂತಾರಾಜ್ಯ ಸರಕು ಸಾಗಣೆ ಸುಗಮಗೊಳಿಸುವ ಉದ್ದೇಶದಿಂದ ರೂಪಿಸಲಾಗಿರುವ ಇ ವೇ ಬಿಲ್ ಅನ್ನು ಹಂತಹಂತವಾಗಿ ಜಾರಿಗೆ ತರಲಾಗುವುದು ಜೂನ್ ಒಂದರೊಳಗಾಗಿ ಇದು ದೇಶಾದ್ಯಂತ ಜಾರಿಗೆ ಬರಲಿದೆ

ಜಿನಿವಾದಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಮಂಡಳಿ ಸಭೆಯಲ್ಲಿ ಕಾಶ್ಮೀರ ವಿವಾದವನ್ನು ಪ್ರಸ್ತಾಪಿಸುವುದಾಗಿ ಪಾಕಿಸ್ತಾನ ಸರ್ಕಾರ ನೀಡಿರುವ ಹೇಳಕೆಯನ್ನು ಭಾರತ ಖಂಡಿಸಿದೆ

ಪಾಕಿಸ್ತಾನ ಸರ್ಕಾರದ ಬೆಂಬಲದೊಂದಿಗೆ ಉಗ್ರ ಹಫೀಜ್ ಸಯೀದ್ ಮುಕ್ತವಾಗಿ ಭಯೋತ್ಪಾದನಾ ಚಟುವಟಕೆಗಳಲ್ಲಿ ತೊಡಗಿದ್ದಾನೆ ಈ ನಿಟ್ಟನಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಮಂಡಳಿಯು ಗಡಿಯಾಚೆಗಿನ ಭಯೋತ್ಪಾದನೆಗೆ ಕುಮ್ಹಕ್ಕು ನೀಡುತ್ತಿರುವ ಪಾಕಿಸ್ತಾನಕ್ಕೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು

ಬ್ಬಹತ್ ಮೊತ್ತದ ಸಾಲ ಪಡೆದು ವಂಚಿಸಿ ಉದ್ದೇಶಪೂರ್ವಕ ಸುಸ್ತಿದಾರರಾಗಿ ರಾತ್ರೋರಾತ್ರಿ ದೇಶದಿಂದ ಪಲಾಯನ ಮಾಡುವ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿರುವುದನ್ನು ತಡೆಯಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಕಾರ್ಯದರ್ಶಿ ರಾಜೀವ್ ಕುಮಾರ್ ಈ ಕುರಿತು ಟ್ವೀಟ್ ಮಾಡಿದ್ದಾರೆ